ದೆಹಲಿಯ ಹೈದ್ರಾಬಾದ್ ಹೌಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರ ನಡುವಣ ನಡೆದ ನಿಯೋಗ ಮಟ್ಟದ ಮಾತುಕತೆಯ ನಂತರ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ದಕ್ಷಿಣ ಕೊರಿಯಾ ಅಧ್ಯಕ್ಷರೊಂದಿಗೆ ನೀಡಿದ ಜಂಟಿ ಪತ್ರಿಕಾ ಹೇಳಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊರಿಯಾದ ಅಭಿವೃದ್ಧಿ ಭಾರತಕ್ಕೆ ಒಂದು ಪ್ರೇರಣೆ ಎಂದು ತಿಳಿಸಿದ್ದಾರೆ ತಮ್ನ ಉತ್ಪನ್ನಗಳ ಗುಣಮಟ್ಟಕ್ಕೆ ದಕ್ಷಿಣ ಕೊರಿಯಾ ಕಂಪನಿಗಳು ಬದ್ದವಾಗಿರುವ ಕಾರಣ ಅವುಗಳು ಭಾರತದಲ್ಲಿ ಮನೆ ಮಾತಾಗಿವೆ ಎಂದು ಹೇಳಿದರು ಕೊರಿಯಾ ದ್ವೀಪ ಕಲ್ಪದಲ್ಲಿ ಸಂಭವಿಸುತ್ತಿರುವ ಬೆಳವಣಿಗೆಗಳ ಬಗ್ಗೆ ಇಡೀ ವಿಶ್ವವೇ ಕಣ್ಣರಳಿಸಿ ನೋಡುತ್ತಿವೆ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಸಾಧ್ಯವಿರುವ ಎಲ್ಲ ಸಹಕಾರವನ್ನು ಭಾರತ ನೀಡಲಿದೆ ಎಂದು ಭರವಸೆ ನೀಡಿದರು ತಮ್ನ ಹಾಗೂ ದಕ್ಷಿಣ ಕೊರಿಯಾ ಅಧ್ಯಕ್ಷರ ನಡುವೆ ನಡೆದ ಮಾತುಕತೆಯಲ್ಲಿ ಕಾರ್ಯತಂತ್ರ ಸಹಭಾಗಿತ್ವ ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಯಿತು ಎಂದರು ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವಣ ಸಂಬಂಧ ಕೌಟುಂಬಿಕ ಬಾಂಧವ್ವವಾಗಿದೆ ಎಂದು ಬಣ್ಣೆಸಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಮಾತನಾಡಿ ಅರ್ಥಿಕ ಸಹಕಾರ ವಿಸ್ತರಿಸಲು ಉಭಯ ದೇಶಗಳು ಸಮ್ಮತಿಸಿವೆ

ನಾಲ್ಕನೇ ಕೈಗಾರಿಕಾ ಕ್ರಾಂತಿಗೆ ಅವಕಾಶ ನೀಡಿ ಶಾಂತಿ ಹಾಗೂ ಸಮೃದ್ಧಿಗಾಗಿ ಸಹಕಾರ ಉತ್ತೇಜಿಸಲು ಎರಡೂ ದೇಶಗಳು ಬದ್ದವಾಗಿರುವುದಾಗಿ ನುಡಿದರು ದ್ವಿಪಕ್ಷೀಯ ಕಾರ್ಯತಂತ್ರ ಸಹಕಾರದಲ್ಲಿ ಉಭಯ ದೇಶಗಳು ಹೊಸ ಯುಗಕ್ಕೆ ನಾಂದಿ ಹಾಡುವ ಆಶಯವನ್ನು ಅವರು ವ್ವಕ್ತಪಡಿಸಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ರಾಷ್ಟಪತಿ ಭವನದ ಬಳಿ ದಕ್ಷಿಣ ಕೊರಿಯಾ ಅಧ್ಯಕ್ಷರಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಕಳೆದ ವರ್ಷ ದಕ್ಷಿಣ ಕೊರಿಯಾ ಅಧ್ಯಕ್ಷರಾಗಿ ಅಧಿಕಾರವಹಿಸಿಕೊಂಡ ನಂತರ ಮೂನ್ ಅವರ ಮೊದಲ ಭಾರತ ಭೇಟ ಇದಾಗಿದೆ

ಗುಂಡಿನ ಕಾಳಗದಲ್ಲಿ ಇಬ್ಬರು ಸೇನಾ ಯೋಧರು ಗಾಯಗೊಂಡಿದ್ದಾರೆ ಹತ್ಗೆಗೀಡಾದ ಉಗ್ರರನ್ನು ಸೋಫಿಯಾನ್ನ ಸಮೀರ್ ಅಹಮ್ನದ್ ಶೇಕ್ ಹಾಗೂ ಪಾಕಿಸ್ತಾನದ ಬಾಬರ್ ಎಂದು ಗುರುತಿಸಲಾಗಿದೆ ಸೇನೆ ಸಿಆರ್ಪಿಎಫ್ ಹಾಗೂ ಜಮ್ಮ ಕಾಶ್ಮೀರ ಮೊಲೀಸರನ್ನೊಳಗೊಂಡ ಜಂಟ ತಂಡ ಇಂದು ಬೆಳಗ್ಗೆ ಕುಂದಲನ್ ಸಮೀಪ ಸುತ್ತುವರಿದು ಶೋಧನಾ ಕಾರ್ಯಾಚರಣೆ ನಡೆಸಿದ ನಂತರ ಗುಂಡಿನ ಚಕಮಕಿ ನಡೆಯಿತು ಗುಂಡಿನ ಚಕಮಕಿಯ ನಂತರ ನಡೆದ ಫರ್ಷಣೆಗಳಲ್ಲಿ ಪ್ರತಿಭಟನಾಕಾರನೊಬ್ಬ ಸಾವನ್ನಬ್ಬಿದ್ದಾನೆ ಜಮ್ಮು ಕಾಶ್ಮೀರ ರಾಜ್ಯಪಾಲ ಎನ್

ವ್ಹೋರಾ ಲೇಹ್ನಲ್ಲಿಂದು ಲಡಾಕ್ ಪ್ರಾಂತ್ಯದಲ್ಲಿ ವಿವಿಧ ಪ್ರಮುಖ ಯೋಜನೆ ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಪರಾಮರ್ಶಿಸಿದರು

ಎನ್ ವ್ಹೋರಾ ಅವರ ಮೊದಲ ಸಭೆ ಇದಾಗಿದೆ ಪ್ರತಿ ವಲಯದಲ್ಲಿ ಆದ್ಯತಾ ಕಾರ್ಯಕ್ರಮಗಳನ್ನು ಲಭ್ಜವಿರುವ ಹಣಕಾಸಿನೊಳಗೆ ಪೂರ್ಣಗೊಳಿಸುವಂತೆ ಸ್ವೀಯ ಆಡಳಿತಕ್ಕೆ ರಾಜ್ಯಪಾಲರು ಸೂಚನೆ ನೀಡಿದರು ಪ್ರದೇಶದಲ್ಲಿ ಜನರ ಸಂಪರ್ಕ ಸುಧಾರಿಸಲು ರಸ್ತೆ ಮತ್ತು ಸೇತುವೆ ಯೋಜನೆಗಳನ್ನು ಸಕಾಲಕ್ಕೆ ಪೂರ್ಣಗೊಳಿಸುವಂತೆ ಸಲಹೆ ನೀಡಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ರಾಜ್ಯಪಾಲ ವ್ಹೋರಾ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಭೇಟ ಮಾಡಿದರು ಪಕ್ಷಬೇಧ ಮರೆತು ಒಂದೇ ಧ್ವನಿಯಲ್ಲಿ ಮಾತನಾಡಿದ ಪ್ರತಿನಿಧಿಗಳು ಲಡಾಕ್ನಲ್ಲಿ ಅಭಿವೃದ್ದಿ ಹಾಗೂ ಕಲ್ಕಾಣ ಚಟುವಟಿಕೆಗಳ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದರು ಇಂದು ಬೆಳಗ್ಗೆ ರಾಜ್ಯಪಾಲ ವ್ಹೋರಾ ಆಧ್ಯಾತ್ಮಿಕ ನಾಯಕ ದಲೈಲಾಮಾ ಅವರನ್ನು ಭೇಟ ಮಾಡಿದರು ಸಭೆಯಲ್ಲಿ ಲಡಾಕಿ ಹಾಗೂ ಟಿಬೆಟ್ ಸಂಸ್ಟತಿ ಮತ್ತಿತರ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಿದರು

ಈಶಾನ್ಲ ರಾಜ್ಯಗಳಲ್ಲಿ ಖಾಸಗಿ ಹೂಡಿಕೆಗಳಿಗೆ ಉತ್ತಮ ಪರಿಸರ ರೂಪಿಸುವುದು ಅಗತ್ತವಾಗಿದ್ದು ಇದರಿಂದ ಹೂಡಿಕೆದಾರರಿಗೆ ಸುರಕ್ಷಿತ ಮನೋಭಾವದ ಜೊತೆಗೆ ತಮ್ಮ ಸಮಸ್ವೆಗಳು ಬಗೆಹರಿಯಲಿವೆ ಎಂಬ ಮನಸ್ವಿತಿ ಉಂಟಾಗಲಿದೆ ಎಂದು ಹೇಳಿದರು

ಇಡೀ ಜಗತಿನ ಗಮನ ಸೆಳೆದ ಅತ್ಯಂತ ಕಠಿಣ ಹಾಗೂ ಅಭೂತಪೂರ್ವ ರಕ್ಷಣಾ ಕಾರ್ಯಾಚರಣೆ ಪೂರ್ಣಗೊಂಡಿದೆ ಎಂದು ಅದು ತಿಳಿಸಿದೆ

ಪ್ರತಿಯೊಬ್ಲರು ಸುರಕ್ಷಿತವಾಗಿದ್ದಾರೆ ಎಂದು ಫೇಸ್ಬುಕ್ನಲ್ಲಿ ತಿಳಿಸಿದೆ

ಸೋಮವಾರ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅವರ ಹೆಸರುಗಳನ್ನು ಬಹಿರಂಗಪಡಿಸಿರಲಿಲ್ಲ ಸಲಿಂಗಕಾಮ ಅಪರಾಧವೆಂದು ಹೇಳಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದೆ

ನ್ನಾಯಮೂರ್ತಿ ಆರ್

ನಾರಿಮನ್ ಎ

ವಿಚಾರಣೆ ಆರಂಭವಾದಾಗ ಸ್ವಯಂ ಸೇವಾ ಸಂಸ್ವೆ ನಾಜ್ ಪ್ರತಿಷ್ಠಾನದ ಪರವಾಗಿ ಹಾಜರಾಗಿದ್ದ ವಕೀಲರು ಮಧ್ಯಪ್ರವೇಶಿಸಲು ನ್ಯಾಯಾಲಯ ಅವಕಾಶ ನೀಡಬೇಕೆಂದು ಕೋರಿದರು ಸ್ವಯಂ ಸೇವಾ ಸಂಸ್ಥೆ ಸಲ್ಲಿಸಿರುವ ಕ್ಕೂರೆಟವ್ ಅರ್ಜಿಗಳು ಇತಿಮಿತಿ ವ್ಯಾಪ್ತಿ ಹೊಂದಿದ್ದು ಅವುಗಳ ವಿಚಾರಣೆಯನ್ನು ಇತರ ನ್ಯಾಯಪೀಠಗಳಲ್ಲಿ ಕೈಗೆತ್ತಿಕೊಳ್ಳಬಹುದು ಎಂದು ತಿಳಿಸಿತು

ಆದರೆ ದೆಹಲಿ ಹೈಕೋರ್ಟ್ ತೀರ್ಪನ್ನು ಕೆಲ ವ್ಯಕ್ತಿಗಳು ಹಾಗೂ ಧಾರ್ಮಿಕ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದವು ಕೇಂದ್ರ ಸರ್ಕಾರ ಕೂಡ ಅಂದು ಭಾರತ ದಂಡ ಸಂಹಿತೆಯ ದಂಡನಾರ್ಹ ನಿಯಮವನ್ನು ಉಳಿಸಿಕೊಳ್ಳುವ ಪರವಾಗಿತ್ತು

ಸಂಸತ್ತಿನ ಉಭಯ ಸದನಗಳಲ್ಲಿ ಸುಗಮ ಕಲಾಪಕ್ಕೆ ಪ್ರತಿಪಕ್ಷಗಳ ಬೆಂಬಲವನ್ನು ಸರ್ಕಾರ ಸಭೆಯಲ್ಲಿ ಕೋರುವ ನಿರೀಕ್ಷೆ ಇದೆ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಅವರು ಕೂಡ ಅಂದೇ ಸದನದಲ್ಲಿ ಕಲಾಪ ಸುಗಮವಾಗಿ ನಡೆಯುವುದನ್ನು ಖಾತರಿಪಡಿಸಲು ವಿವಿಧ ರಾಜಕೀಯ ಪಕ್ಷಗಳ ಸದನ ನಾಯಕರ ಸಭೆಯನ್ನು ಕರೆದಿದ್ದಾರೆ

ತ್ರಿವಳಿ ತಲಾಖ್ ಮಸೂದೆ ಸೇರಿದಂತೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ ಪಡೆದುಕೊಳ್ಳುವುದು ಸರ್ಕಾರದ ಮೊದಲ ಆದ್ಲತೆಯಾಗಿದೆ ಪತ್ತಿಯರಿಗೆ ಹಾಗೂ ಸೊಸೆಯಂದಿರಿಗೆ ಕೊಡುಗೆ ಅಥವಾ ದಾನವಾಗಿ ನೀಡುವ ಆಸ್ತಿಗಳ ಮೇಲೆ ತೆರಿಗೆ ವಿಧಿಸದಂತೆ ಮಾಡಲು ಆದಾಯ ತೆರಿಗೆ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಬೇಕು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಮೇನಕಾ ಗಾಂಧಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಮನವಿ ಮಾಡಿದ್ಗಾರೆ ಪುರುಷನೊಬ್ಲ ತನ್ನ ಪತ್ನಿಗೆ ಆಸ್ತಿಯನ್ನು ಕೊಡುಗೆಯಾಗಿ ನೀಡಿದರೆ ಆ ಆಸ್ತಿ ಪತ್ನಿಯ ಆದಾಯವೆಂದು ಪರಿಗಣನೆಯಾಗಲಿದ್ದು ಈ ಆದಾಯ ಪುರುಷನ ತೆರಿಗೆ ಪಾವತಿಸುವ ಆದಾಯವಾಗಲಿದೆ

ಈ ನಿಯಮಾವಳಿ ಕಾರಣ ಗಂಡಂದಿರು ಹಾಗೂ ಮಾವಂದಿರು ತಮ್ನ ಕುಟುಂಬಗಳ ಮಹಿಳೆಯರಿಗೆ ಆಸ್ಲಿಗಳನ್ನು ವರ್ಗಾಯಿಸಲು ಹಿಂಜರಿಯುತ್ತಿದ್ದು ಆಸ್ತಿಯ ಮೇಲೆ ವಿಧಿಸಲಾಗುವ ಆದಾಯ ಅಂತಿಮವಾಗಿ ಪುರುಷರಿಗೆ ಹೊರೆಯಾಗುವ ಕಾರಣ ಆಸ್ತಿ ವರ್ಗಾವಣೆಯಾಗುತ್ತಿಲ್ಲ ಎಂದು ಮೇನಕಾ ಗಾಂಧಿ ಹೇಳದ್ದಾರೆ

ನಾಳೆ ಮಾಸ್ನೊದಲ್ಲಿ ನಡೆಯಲಿರುವ ಎರಡನೇ ಸೆಮಿಫ್ಲೆನಲ್ ಪಂದ್ಲದಲ್ಲಿ ಇಂಗ್ಲೆಂಡ್ ಮತ್ತು ಕ್ರೊವೇಷಿಯಾ ತಂಡಗಳು ಸೆಣಸಲಿವೆ ಸೆಮಿಫೈನಲ್ನಲ್ಲಿ ಸೋತ ತಂಡಗಳು ಮೂರನೇ ಸ್ಥಾನಕ್ಕಾಗಿ ಹೋರಾಟ ನಡೆಸಲಿದ್ದು ಸೆಂಟ್ ಪೀಟರ್ಬರ್ಗ್ನಲ್ಲಿ ಶನಿವಾರ ಪಂದ್ಯ ನಡೆಯಲಿದೆ ಭಾನುವಾರ ಮಾಸ್ತೋದಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ

ಭದ್ರತಾ ಪಡೆಗಳ ವಾಹನವೊಂದರ ಸಮೀಪ ಆತ್ನಾಹುತಿ ದಾಳಿಕೋರರೊಬ್ಲ ತನ್ನನ್ನೇ ತಾನು ಸ್ನೋಟಿಸಿಕೊಂಡ ಪರಿಣಾಮ ಈ ಸಾವುಗಳು ಸಂಭವಿಸಿವೆ ಎಂದು ಪ್ರಾಂತೀಯ ರಾಜ್ಲಪಾಲರ ವಕ್ತಾರರು ಹೇಳಿದ್ದಾರೆ